ಸದಾನಂದ ಗೌಡ

ಗಂಭೀರ ಸಮಸ್ಯೆ ಉಳ್ಳವರಿಗೆ ಚಿಕಿತ್ವೆ ನಿರಾಕರಿಸುವಂತಿಲ್ಲ ಎಂದು ಆದೇಶ

ಬೆಂಗಳೂರಿನಲ್ಲಿಂದು ಚಾಲನೆ

ಆನ್ಲೈನ್ ಮೂಲಕ ಅರ್ಜಿ ಆಹ್ಲಾನ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಅಧೀನದಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಟೂಟ್ ಆಫ್ ಪೆಟ್ರೋಕೆಮಿಕಲ್ಲ್ ಎಂಜಿನಿಯರಿಂಗ್ ಆಂಡ್ ಚಿಕ್ನಾಲಜಿ ಸಿಐಪಿಇಟ ಸಿಪೆಟ್ ಸಂಸ್ಟೆಗೆ ಪಿಪಿಇ ಕಿಟ್ ಪರೀಕ್ಷೆ ಮತ್ತು ಪ್ರಮಾಣೀಕರಣಕ್ಕಾಗಿ ರಾಷ್ಟೀಯ ಪರೀಕ್ಷಾ ಮತ್ತು ಮಾಪನಾಂಕ ಮಾನ್ನತಾ ನಿರ್ಣಯ ಪ್ರಯೋಗಾಲಯಗಳ ಸಂಸ್ಥೆ ಎನ್ಎದಿಎಲ್ ಮಾನ್ನತೆ ನೀಡಿದೆ ಪಿಪಿಇ ಕಿಟ್ನಲ್ಲಿ ಅಂತಾರಾಷ್ಷೀಯ ಗುಣಮಟ್ಟದಿಂದ ತಯಾರಿಸಲಾಗುವ ಕೈಗವಸು ಇಡೀ ದೇಪ ಮುಚ್ಚುವ ವಸ್ತು ಫೇಸ್ ತೀಲ್ವ್ ಕನ್ನಡಕ ಮತ್ತು ಮೂರು ಹಂತಗಳ ವೈದ್ಯಕೀಯ ಮುಖಗವಸುಗಳು ಇರುತ್ತವೆ ಕೊರೊನಾ ಸೋಂಕು ವಿರುದ್ದದ ಹೋರಾಟದಲ್ಲಿ ಇದು ಸಿಪೆಟ್ನ ಮತ್ತೊಂದು ಸಾಧನೆ ಮತ್ತು ಆತ್ಸನಿರ್ಭರ್ ಭಾರತ್ತದ ಕಡೆಗೆ ಹೆಜ್ಜೆ ಎಂದು ಬಣ್ಣಿಸಲಾಗಿದೆ ಈ ಸಾಧನೆಗಾಗಿ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಅವರು ಭುವನೇಶ್ವರದ ಸಿಪೆಟ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ ದೇಶದ ಜನರಿಗೆ ಸೇವೆ ಸಲ್ಲಿಸಲು ಇಂತಹ ಉತ್ತನ್ನಗಳ ತಯಾರಿಕೆಯನ್ನು ಹೆಚ್ಚಸಬೇಕು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಗಮನದಲ್ಲಿಟ್ಲುಕೊಂಡು ಎಂಎಸ್ಎಂಇಗೆ ಸಹಾಯ ಮಾಡಬೇಕು ಎಂದು ಅವರು ಕರೆ ನೀಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಐಎಸ್ಒ ಮಾರ್ಗಸೂಚಿಗಳ ಪ್ರಕಾರ ಸೆಪೆಟ್ ಆರೋಗ್ಯ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ದಿ ಉಪಕ್ರಮಗಳನ್ನು ಕ್ಷೆಗೊಳ್ನುತ್ತಿದೆ ಕೊರೊನಾ ಸಾಂಕಾಮಿಕ ಸಮಯದಲ್ಲಿ ಅಗತ್ತ ಸೇವೆಗಳನ್ನು ಪೂರ್ಸೆಸುವ ಸಲುವಾಗಿ ಆಹಾರ ಧಾನ್ಯ ಮತ್ತು ಗೊಬ್ಲರ ಪ್ಯಾಕೇಜಿಂಗ್ ಅನ್ನು ಪರೀಕ್ಷಿಸುವ ಸಾಮರ್ಥ್ಯವನ್ನು ಸೆಪೆಟ್ ಹೊಂದಿದೆ

ಈ ಸಂಬಂಧ ಮಾರ್ಗಸೂಚಿ ಹೊರಡಿಸಲಾಗಿದೆ

ಸರ್ಕಾರಿ ಕೋಟಾದಡಿ ಬಿಬಿಎಂಪಿಯಿಂದ ಶಿಫಾರಸು ಮಾಡುವವರನ್ನು ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ದಾಖಲಿಸಿಕೊಳ್ಳಬೇಕು ಪ್ರತಿಯೊಂದು ದಾಖಲಾತಿ ಮತ್ತು ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಸಮಗ್ರ ಮಾಹಿತಿಯನ್ನು ಹಾಸ್ವಿಟಲ್ ಬೆಡ್ ಮ್ನಾನೆಜ್ಮೆಂಟ್ ಪೋರ್ಟಲ್ನಲ್ಲಿ ದಾಖಲಿಸಬೇಕು ಖಾಸಗಿ ಆಸ್ಪತ್ರೆಗಳ ಕೋಟಾಗೆ ಇದು ಅನ್ನಯವಾಗುವುದಿಲ್ಲ ಹೈಕೋರ್ಟ್ ಆದೇಶದಂತೆ ಕೋವಿಡ್ ಚಿಕಿತ್ತೆ ಉಸ್ತುವಾರಿ ನೋಡಿಕೊಳ್ಳುವ ಬಿಬಿಎಂಪಿ ಬೆಸ್ಕಾಂ ಬೆಂಗಳೂರು ಜಲಮಂಡಳಿಯ ಉನ್ನತಾಧಿಕಾರಿಗಳ ದೂರವಾಣಿ ಸಂಬ್ಲೆಯನ್ನು ಪ್ರದರ್ತಿಸಬೇಕು ಈ ಸಂಬಂಧ ಜನ ಸಮಾನ್ನರು ತಮ್ನ ಕುಂದುಕೊರತೆಗಳನ್ನು ಹೇಳಿಕೊಳ್ಳಲು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಗಂಭೀರ ಸ್ವರೂಪದ ಸಮಸ್ಥೆಯಿರುವ ಸೋಂಕಿತರಿಗೆ ಯಾವುದೇ ಕಾರಣಕೂ ಚಿಕಿತ್ತೆ ನಿರಾಕರಿಸಬಾರದು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಬೆಂಗಳೂರು ನಗರದಲ್ಲಿ ಕೊರೋನಾ ಸೋಂಕು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಸೋಂಕು ನಿವಾರಕ ಚಿಷಧಿ ಸಿಂಪಡಿಸಲಾಯಿತು ಸಾರ್ವಜನಿಕ ಆಸ್ಪತ್ತೆಗಳು ಕೋವಿಡ್ ಕೇರ್ ಸೆಂಟರ್ಗಳು ಮಾರುಕಟ್ಟೆ ಪ್ರದೇಶಗಳು ಎಪಿಎಂಸಿ ಯಾರ್ಡ್ಗಳು ಮೆಟ್ರೋ ರೈಲು ನಿಲ್ಲಾಣಗಳು ಪ್ರಮುಖ ರಸ್ತೆಗಳಲ್ಲಿ ಸೋಂಕು ನಿವಾರಕಗಳನ್ನು ಸಿಂಪಡಿಸಲಾಯಿತು

ಬರುವ ದಿನಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಈ ಪ್ರಕ್ರಿಯೆ ಆರಂಭಿಸುವುದಾಗಿ ಗ್ವಹ ಸಚಿವಾಲಯ ತಿಳಿಸಿದೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆಯೇ ಪ್ರಬಲ ಅಸ್ತ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಜನತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಂತೆ ಅವರು ಟ್ಲೀಟ್ ಮೂಲಕ ಸಲಹೆ ಮಾಡಿದ್ದಾರೆ ದೈಹಿಕ ಮಾನಸಿಕ ಆರೋಗ್ಲದ ಕಡೆಗೆ ಹೆಚ್ಚಿನ ಗಮನ ಪರಿಸಬೇಕು ಹಿರಿಯ ನಾಗರಿಕರು ಮತ್ತು ಮಕ್ಕಳನ್ನು ಮನೆಯಲ್ಲಿಯೇ ಇರಿಸಿ ಸೂಕ್ತ ರಕ್ಷಣಾ ತ್ರಮಗಳನ್ನು ಅಳವಡಿಸಿಕೊಳ್ಳುವಂತೆ ಬುದ್ದಿಮಾತು ಹೇಳದ್ದಾರೆ ನಕಾರಾತ್ತಕ ಸುದ್ದಿಗಳಿಂದ ಆದಪ್ಟು ದೂರವಿರಿ ಯೋಗ ವ್ಯಾಯಾಮ ಧ್ವಾನ ಮನೆ ಕೆಲಸದ ಚಟುವಟಿಕೆಗಳಲ್ಲಿ ಹೆಚ್ಡಾಗಿ ತೊಡಗಿಕೊಳ್ಳಿ ನಿಮ್ನ ಹವ್ಯಾಸ ಅಭಿರುಚಿಯಲ್ಲಿ ಸಕರಾತ್ಮಕ ಅಂಶಗಳು ಇರಲಿ ಮನೆಯಲ್ಲಿಯೇ ಮನೋರಂಜನೆಗೆ ಒತ್ತು ನೀಡಿ ಎಂದಿದ್ದಾರೆ

ಈ ನಡುವೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಟ್ವೀಟ್ ಮಾಡಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ರಾಜ್ಯ ಸರ್ಕಾರ ಆರೋಗ್ಯ ಮೂಲ ಸೌಕರ್ಯ ಅಭಿವೃದ್ದಿಗೆ ಹೆಚ್ಚಿನ ಆದ್ಭತೆ ನೀಡಿದೆ ಎಂದು ಹೇಳದ್ದಾರೆ

ಬೆಂಗಳೂರಿನಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯುವುದಿಲ್ಲ ಎಂದು ಬಿಬಿಎಂಪಿ ನೂತನ ಆಯುಕ್ತ ಮಂಜುನಾಥ್ ಪ್ರಸಾದ್ ಸಪ್ಲಪಡಿಸಿದ್ದಾರೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಯುವುದಿಲ್ಲ ಎಂದು ಸ್ಪಷ್ಪಡಿಸಿದ್ದಾರೆ ಆದ್ದರಿಂದ ಈಗ ಚಾರಿಯಲ್ಲಿರುವ ಲಾಕೆಡೌನ್ ಮುಗಿದ ಬಳಿಕ ನಗರದಲ್ಲಿ ಲಾಕ್ಡೌನ್ ಇರುವುದಿಲ್ಲ

ಇದರೊಂದಿಗೆ ನಾಳೆಯಿಂದ ಏಮ್ಸ್ನಲ್ಲಿ ಮಾನವನ ಮೇಲೆ ಲಸಿಕೆಯ ಕ್ಲನಿಕಲ್ ಟ್ರಯಲ್ ಪ್ರಕ್ರಿಯೆಗಳು ಪ್ರಾರಂಭವಾಗಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ತಿಳಿಸಿದ್ದಾರೆ ಸ್ಥಳೀಯವಾಗಿ ಅವೃದ್ದಿಪಡಿಸಿರುವ ಕೊರೊನಾ ಲಸಿಕೆಯ ಮಾನವ ಪ್ರಯೋಗಗಳನ್ನು ಪ್ರಾರಂಭಿಸಲಾಗಿದ್ದು

ಕೊಪ್ಪಳದಲ್ಲಿ ಕೋವಿಡ್ ಸೊಂಕು ವೇಗವಾಗಿ ಪರಡುತ್ತಿದ್ದು ಸೋಂಕಿತರ ಪತ್ರೆಯನ್ನು ತ್ತರಿತಗೊಳಿಸಲು ಜಿಲ್ಲಾಡಳಿತ ಸಂಚಾರಿ ವಾಹನಗಳ ಮೂಲಕ ಸೋಂಕು ಪತ್ತೆ ಪರೀಕ್ಷೆಗೆ ಆದ್ಯತೆ ನೀಡಿದೆ ಆಂಟಜನ್ ಕಿಟ್ಗಳೊಂದಿಗೆ ಸೀಲ್ಡೌನ್ ಮತ್ತು ಕಂಟ್ಟಿನ್ಮೆಂಟ್ ವಲಯದಲ್ಲಿ ಸೊಂಕಿತರು ಮತ್ತು ಶಂಕಿತರ ಪರೀಕ್ಷೆಗೆ ಚಾಲನೆ ನೀಡಲಾಗಿದೆ

ಆರೋಗ್ಯ ಕಾರ್ಯಕರ್ತರು ಶಂಕಿತರ ಗಂಟಲು ದ್ರವ ಮಾದರಿ ಪಡೆಯುತ್ತಿದ್ದಾರೆ

ಕೊಪ್ಪಳ ಜಿಲ್ಲಾಧಿಕಾರಿ ಎಸ್

ಜಿಲ್ಲಾ ಆರೋಗ್ಲಾಧಿಕಾರಿ ಡಾ ಲಿಂಗರಾಜು ಮಾತನಾಡಿ ಸಂಚಾರಿ ವಾಹನದ ಮೂಲಕ ಪರೀಕ್ಷೆ ನಡೆಸುತ್ತಿದ್ಲು ಜನಸಾಮಾನ್ನರ ಸಹಕಾರ ಅಗತ್ನ ಎಂದರು ಕೊರೊನಾ ಸೋಂಕಿನಿಂದ ಯಾರು ಭಯ ಪಡುವ ಅಗತ್ನವಿಲ್ಲ ಎಂದು ಸೋಂಕಿನಿಂದ ಗುಣಮುಖರಾದ ಚಿಕ್ಕಮಗಳೂರು ಮೂಲದ ವಿಧಾನ ಪರಿಷತ್ ಸದಸ್ಯ ಎಂ ಕೆ ಪ್ರಾಣೇಶ್ ಹೇಳಿದ್ದಾರೆ ಆಕಾಶವಾಣಿಯೊಂದಿಗೆ ತಮ್ನ ಅನಿಸಿಕೆ ವ್ಯಕ್ತಪಡಿಸಿದ ಅವರು ಇದೊಂದು ಸಾಮಾನ್ಯ ಕಾಯಿಲೆಯಾಗಿದ್ದು ಭಯ ಪಡದೆ ಜಾಗರೂಕತೆಯಿಂದ ಮುನ್ನೆಚ್ಚರಿಕೆ ವಹಿಸಬೇಕು ಸೋಂಕಿನ ಲಕ್ಷಣ ಕಂಡು ಬಂದವರು ನಿರ್ಲಕ್ಷ್ಯ ಮಾಡಬಾರದು ಎಂದು ಅವರು ಸಾಮಾಣಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಕೊರೋನಾದಿಂದ ದೂರ ಇರಿ ಎಂದು ಸಲಹೆ ಮಾಡಿದ್ದಾರೆ

ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕೊರತೆಯೂ ಕಾಣಿಸಿಕೊಂಡಿದೆ ಜೆಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಿ

ನಾಯಕ ಹಾಗೂ ಕೆಪಿಸಿಸಿ ಕಾರ್ಯದರ್ತಿ ಎ

ಇವುಗಳನ್ನು ಸೋಂಕಿತರ ಚಿಕಿತ್ಸೆಗೆ ಬಳಸುವಂತೆ ಅವರು ಮನವಿ ಮಾಡಿದರು

ಇವುಗಳನ್ನು ಸೋಂಕಿತರ ಐಸೋಲೇಷನ್ ವಾರ್ಡ್ಗಳಲ್ಲಿ ಬಳಸಲಾಗುತ್ತದೆ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜುಗಳ ಪಿಯುಸಿ ಫಲಿತಾಂಶ ಕಳೆದ ವರ್ಷಕ್ಕಿಂತ ಶೇ

ವಸತಿ ಕಾಲೇಜುಗಳ ಪವೇಶಕ್ ಕೇಂದೀಕೃತ ಆನ್ ಲೈನ್ ಅರ್ಜಿ ಆಹಾನಿಸಲಾಗಿದೆ ಎಂದು ಸಮಾಜ ಕಲ್ಕಾಣ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ

ಅವರಲ್ಲಿ ಶೇ

ಪ್ರಥಮ ಪಿಯುಸಿ ಆರಂಭದಿಂದಲೇ ಸಿಇಟ ನೀಟ್ಆಿಇಇ ಮತ್ತಿತರ ಪರೀಕ್ಷೆಗಳಗೆ ಡಿಜೆಟಲ್ ಆಧಾರಿತ ತರದೇತಿ ನೀಡಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ವಸತಿ ಕಾಲೇಜುಗಳಲ್ಲಿ ತಮ್ಮ ವ್ಯಾಸಂಗ ಮುಂದುವರೆಸಿ ಕೀರ್ತಿ ತರಬೇಕು ಎಂದು ಗೋವಿಂದ್ ಕಾರಜೋಳ್ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದ್ದಾರೆ ಯಾವುದೇ ವ್ಯಕ್ತಿ ಅನಾರೋಗ್ಲದಿಂದ ಮೃತಪಟ್ಲರೆ ಕೂಡಲೇ ಕುಟುಂಬಕ್ಕೆ ಮೃತದೇಹ ಹಸ್ತಾಂತರ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಸಹಕಾರ ಸಚಿವ ಎಸ್

ಸೋಮಶೇಖರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ತಕ್ಷಣವೇ ಮರಣ ಪ್ರಮಾಣಪತ್ರ ನೀಡಬೇಕು ಎಂದು ಹೇಳಿದರು

ಪ್ರತಿಯೊಂದು ಮನೆಗೂ ಸೋಂಕು ನಿಯಂತ್ರಣ ಕ್ರಮಗಳನ್ನು ಒಳಗೊಂಡ ಕರಪತ್ರ ವಿತರಿಸಲಾಗುವುದು ಇನ್ನು ಮುಂದೆ ಸರ್ಕಾರ ಲಾಕ್ಡೌನ್ ಕ್ರಮಗಳನ್ನು ಅನುಸರಿಸುವುದಿಲ್ಲ ನಿಯಂತ್ರಣಕ್ಕೆ ಮಾತ್ರ ಆದ್ಯತೆ ನೀಡುತ್ತದೆ ಎಂದು ಸಚಿವ ಎಸ್

ರಾಮನಗರಜಿಲ್ಲೆಯ ಕನಕಪುರದಲ್ಲಿ ಕೊರೋನಾ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ನ ಡಿ

ಸುರೇಶ್ ನೆರವೇರಿಸಿ ಮಾದರಿಯಾಗಿದ್ದಾರೆ ಕನಕಪುರ ದೇಗುಲ ಮತದ ಸಮೀಪವಿರುವ ಸ್ತಶಾನದಲ್ಲಿ ಡಿಕೆ ಸುರೇಶ್ ತಮ್ನ ಬೆಂಬಲಿಗರೊಂದಿಗೆ ಪಿಪಿಇ ಕಿಟ್ ಧರಿಸಿ ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಕೊರೋನಾ ಸೋಂಕಿನಿಂದ ಮರಣ ಹೊಂದಿದವರಿಂದ ಸೋಂಕು ಪರಡುವುದಿಲ್ಲ ಸೋಂಕಿತರ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿ ಪಡಿಸುವುದು ಸೂಕ್ತವಲ್ಲ ಅದು ನಮ್ಮ ಸಂಸ್ಕತಿಯೂ ಅಲ್ಲ ಸದಾಚಾರವೂ ಅಲ್ಲ ಆಯಾ ಗ್ರಾಮದ ವ್ಯಕ್ತಿಗಳು ಕೋವಿಡ್ ಸೋಂಕಿನಿಂದ ಮೃತಪಟ್ಟರೆ ಅಂತ್ಯ ಸಂಸ್ಥಾರ ನೆರವೇರಿಸಲು ಅವಕಾಶ ಕಲ್ಪಿಸಬೇಕು ಇಂತಹ ವಿಚಾರದಲ್ಲಿ ಮಾನವೀಯತೆ ಮತ್ತು ಸೌರ್ಹದತೆ ಮೆರಯದೇಕು ಎಂದು ಹೇಳಿದರು

ಎಲ್ಲಾ ಪ್ರಯಾಣಿಕರ ಆರೋಗ್ಯ ತಪಾಸಣೆ ಮಾಡಲಾಗಿದ್ಲು

ಎಲ್ಲರಿಗೂ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಮಾಡಲಾಗುವುದು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ತೆರಿಗೆದಾರರ ಅನುಕೂಲಕ್ಷಾಗಿ ಆದಾಯ ತೆರಿಗೆ ಇಲಾಖೆ ಸ್ವಯಂಪ್ರೇರಿತವಾಗಿ ಆದಾಯ ತೆರಿಗೆಯನ್ನು ಅನುಸರಿಸುವ ಕುರಿತು ಇ ಅಭಿಯಾನವನ್ನು ನಾಳೆಯಿಂದ ಪ್ರಾರಂಭಿಸಲಿದೆ